ವಾರಾಣಸಿಯಲ್ಲಿ ಬಿಜೆಪಿ ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡಿದ ಮೋದಿ ಸರ್ಕಾರ ಹಾಗೂ ಪಕ್ಷದ ನಡುವೆ ಸಮನ್ವಯತೆ ಇರಬೇಕು

ಪಾರದರ್ಶಕತೆ ಹಾಗೂ ಕಠಿಣ ಪರಿಶ್ರಮಕ್ಷೆ ಪರ್ಯಾಯವೇ ಇಲ್ಲ ಎಂದು ಪ್ರಧಾನಿ ಹೇಳಿದರು ದೇಶ ತಮ್ನನ್ನು ಪ್ರಧಾನಮಂತ್ರಿಯಾಗಿ ಚುನಾಯಿಸಿರಬಹುದು ಆದರೆ ತಾವು ಎಂದಿಗೂ ಜನಸೇವಕನಾಗಿ ಕೆಲಸ ಮಾಡುವುದಾಗಿ ತಿಳಿಸಿದ್ದಾರೆ

ನೆರೆಹೊರೆ ದೇಶಗಳ ನಡುವೆ ಉತ್ತಮ ಸೌಹಾರ್ದ ಸಂಬಂಧ ಕಾಯ್ದುಕೊಳ್ಳುವ ಕೇಂದ್ರ ಸರ್ಕಾರದ ಆದ್ಲತೆಯ ಮೇರೆಗೆ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಎಂದು ವಿದೇಶಾಂಗ ವ್ಯವಹಾರ ಸಚಿವಾಲಯದ ವಕ್ತಾರ ರವೀಶ್ ಕುಮಾರ್ ತಿಳಿಸಿದ್ದಾರೆ ಬಾಂಗ್ಲಾದೇಶ ಭಾರತ ಮ್ಯಾನ್ಮಾರ್ ಶ್ರೀಲಂಕಾ ಥೈಲ್ಯಾಂಡ್ ನೇಪಾಳ ಮತ್ತು ಭೂತಾನ್ ಬಿಮ್ ಸ್ಪೆಕ್ ರಾಷ್ಟಗಳಾಗಿವೆ

ಬಿಮ್ ಸ್ಲೆಕ್ ರಾಷ್ಟಗಳ ಮುಖ್ಯಸ್ಹರ ಜೊತೆಗೆ ಕಿರ್ಗಿಜ್ ರಿಪಬ್ಲಿಕ್ ಅಧ್ಯಕ್ಷರು ಹಾಗೂ ಪ್ರವಾಸಿ ಭಾರತೀಯ ದಿವಸ್ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಮಾರಿಷಸ್ ಪ್ರಧಾನ ಮಂತ್ರಿ ಅವರನ್ನು ಮೋದಿ ಅವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಆಹ್ವಾನಿಸಲಾಗುತ್ತಿದೆ

ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯಿ ನ್ಯಾಯಮೂರ್ತಿ ಅನಿರುದ್ದ ಬೋಸ್ ಅವರ ನೇತೃತ್ವದ ನ್ಲಾಯಪೀಠ ಈ ಮೇಲ್ವನವಿಯನ್ನು ತಿರಸ್ತರಿಸಿದೆ ತೆಲಂಗಾಣದಲ್ಲಿ ಕೆಲವು ಕಂಪನಿಗಳು ನಕಲಿ ಸಂಸ್ಥೆಗಳ ಹೆಸರಿನಲ್ಲಿ ಜಿಎಸ್ಟಿ ವಂಚನೆ ಮಾಡಿವೆ

ಈ ರೀತಿಯ ವಂಚನೆ ಮಾಡಿದವರನ್ನು ಬಂಧಿಸಲು ಮುಂದಾದ ಹಿನ್ನೆಲೆಯಲ್ಲಿ ಸಂಸ್ಲೆಗಳವರು ಅರ್ಜಿ ಸಲ್ಲಿಸಿದ್ದರು ಇದರ ವಿಚಾರಣೆ ನಡೆಸಿದ ತೆಲಂಗಾಣ ಹೈಕೋರ್ಟ್ ತೆರಿಗೆ ವಂಚನೆ ಮಾಡಿದವರನ್ನು ಬಂಧಿಸದಂತೆ ಯಾವುದೇ ರೀತಿಯ ವಿನಾಯಿತಿ ನೀಡಲು ಸಾಧ್ಯವಿಲ್ಲ ಎಂದು ಸ್ಪಷ್ಟಪಡಿಸಿತ್ತು ಇದನ್ನು ಪ್ರಶ್ನಿಸಿ ಅರ್ಜಿದಾರರು ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ವನವಿ ಸಲ್ಲಿಸಿದ್ದರು ಜಮ್ಮ ಮತ್ತು ಕಾಶ್ಮೀರದ ಕುಪ್ವಾರ ಜಿಲ್ಲೆ ಹಂದವಾರ ಪ್ರದೇಶದಲ್ಲಿ ವ್ಯಾಪಾರಿಯೊಬ್ಬರನ್ನು ಅಪರಿಚಿತ ಬಂದೂಕುದಾರಿಯೊಬ್ಲ ಗುಂಡು ಹಾರಿಸಿ ಹತ್ಗೆ ಮಾಡಿರುವ ಘಟನೆ ಕಳೆದ ರಾತ್ರಿ ಸಂಭವಿಸಿದೆ

ತೀವ್ರವಾಗಿ ಗಾಯಗೊಂಡ ಅವರನ್ನು ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯದಲ್ಲೇ ಅವರು ಅಸುನೀಗಿದರೆಂದು ರಕ್ಷಣಾ ಮೂಲಗಳು ತಿಳಿಸಿವೆ ಈ ದಾಳಿಗೆ ಕಾರಣ ಇನ್ನೂ ತಿಳಿದು ಬಂದಿಲ್ಲ

ಆರ್ ಪಿ ಎಫ್ ಸಿಬ್ಲಂದಿ ಇಬ್ಲರು ಪೊಲೀಸರು ಹಾಗೂ ಓರ್ವ ನಾಗರೀಕನನ್ನು ಪತ್ಲೆಗೈಯಲಾಗಿದೆ

ನಗರಾಭಿವೃದ್ಧಿ ಇಲಾಖೆ ಪ್ರಧಾನ ಕಾರ್ಯದರ್ಶಿ ನೇತೃತ್ವದಲ್ಲಿ ನಡೆದ ಪ್ರಾಥಮಿಕ ತನಿಖೆಯ ಪ್ರಕಾರ ಸ್ವಳೀಯ ಆಡಳತ ಕೆಲವು ನಿಯಮ ಉಲ್ಲಂಘನೆ ಮಾಡಿ ಪರವಾನಗಿ ನೀಡಿದೆ ಇನ್ನು ಬಿಲ್ಲರ್ ಕೂಡ ನೀತಿ ನಿಯಮಗಳನ್ನು ಗಾಳಿಗೆ ತೂರಿ ಕಟ್ಲಡ ನಿರ್ಮಾಣ ಮಾಡಿರುವುದು ಬಹಿರಂಗವಾಗಿದೆ ಕೇವಲ ಮೂರು ಮಹಡಿಗೆ ಪರವಾನಗಿ ಪಡೆದಿದ್ದ ಗುತ್ತಿಗೆದಾರರು ಆಕ್ರಮವಾಗಿ ನಾಲ್ಕನೇ ಮಹಡಿಯನ್ನು ಕಟ್ಟದ್ದಾರೆ

ಮತ್ತೊಂದು ಸ್ಥಾನಕ್ನಾಗಿ ಬಿಜೆಪಿ ಅಂಗಪಕ್ಷ ಅಸ್ಲಾಂ ಗಣ ಪರಿಷದ್ನ ಬೀರೇಂದ್ರ ಪ್ರಸಾದ್ ಬೈಷ್ಕಾ ಅವರನ್ನು ಕಣಕ್ಕಿಳಿಸುವ ಸಾಧ್ಯತೆ ಇದೆ ನಾಮಪತ್ರ ಸಲ್ಲಿಸಲು ಇಂದು ಕೊನೆಯ ದಿನವಾಗಿದೆ ಈ ಮೊದಲು ಅಸ್ಲಾಂನಿಂದ ಎರಡು ರಾಜ್ಯಸಭೆ ಸ್ಥಾನಕ್ಕೆ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಸ್ವಾಂಟಸ್ ಕುಜುರ್ ನೇಮಕಗೊಂಡಿದ್ದರು

ದೆಹಲಿ ಹೈಕೋರ್ಟ್ ನ್ಯಾಯಮೂರ್ತಿ ಸಂಗೀತಾ ಧಿಂಗ್ರಾ ಸೆಹಗಲ್ ಈ ನ್ಯಾಯಾಧೀಕರಣ ಸದಸ್ಯರಾಗಿದ್ದಾರೆ

ಆರ್ ಡಿ

ಅದರಲ್ಲಿ ಸ್ವಳೀಯ ಅನ್ವೇಷಿ ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ

ಆರ್ ಡಿ

ಹೆಡ್ ದೇಶದ ಹಲವು ಭಾಗಗಳಲ್ಲಿ ಬಿಸಿಗಾಳಿಯ ತೀವ್ರತೆ ಹೆಚ್ಚಾಗಿದೆ

ಒಡಿಶಾದಲ್ಲೂ ಬಿಸಿಗಾಳಿಯ ತೀವ್ರತೆ ಹೆಚ್ಚಾಗಿರುವುದರಿಂದ ಜನರು ತತ್ತರಿಸುವಂತಾಗಿದೆ

ರಾಜಸ್ಥಾನದ ಬಹುತೇಕ ಕಡೆಗಳಲ್ಲಿ ತಾಪಮಾನ ಹೆಚ್ಚಾಗಿರುವುದರಿಂದ ಜನಜೀವನ ಅಸ್ತವಸ್ತಗೊಂಡಿದೆ ವಿದರ್ಭ ಆಂಧಪ್ರದೇಶ ತೆಲಂಗಾಣ ಒಡಿಶಾ ತಮಿಳುನಾಡು ಮಹಾರಾಪ್ಲ ಪರಿಯಾಣ ಉತ್ತರ ಪ್ರದೇಶ ಸೇರಿದಂತೆ ಹಲವು ರಾಜ್ಲಗಳಲ್ಲಿ ಬಿಸಿಲ ಝಳ ಹೆಚ್ಚಾಗಿದೆ

ರಾಜ್ಲದಲ್ಲಿ ಕೆಲವು ಬಾಂಗ್ಲಾದೇಶೀಯರು ಅಕ್ರಮವಾಗಿ ನೆಲೆಸಿದ್ದು ಅವರಿಗೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ನಂತಹ ದಾಖಲಾತಿಗಳನ್ನು ಅಕ್ರಮವಾಗಿ ಪಡೆಯಲು ಕೆಲವು ಬಾಂಗ್ಲಾದೇಶೀಯರು ನೆರವಾಗುತ್ತಿದ್ದಾರೆ ಎಂಬ ಖಚಿತ ಮಾಹಿತಿ ಮೇರೆಗೆ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಉತ್ತರಪ್ರದೇಶದ ಎಟಿಎಸ್ನ ಹೆಚ್ಚುವರಿ ಮೊಲೀಸ್ ಮಹಾನಿರ್ದೇಶಕ ಆಸಿಮ್ ಅರುಣ್ ತಿಳಿಸಿದ್ದಾರೆ

ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇತ್ತೀಚೆಗೆ ಜಪಾನ್ನಲ್ಲಿ ಮಾತನಾಡಿ ಇರಾನ್ ಜತೆ ಮಾತುಕತೆ ಮುಂದುವರಿಸುವ ಇರಾದೆ ಇಲ್ಲ ಎಂದು ಹೇಳಿದ್ದರು ಇದಕ್ಕೆ ಪ್ರತಿಕ್ರಿಯೆ ನೀಡಿರುವ ಇರಾನ್ ವಿದೇಶಾಂಗ ವ್ಲವಹಾರ ಸಚಿವ ಜವಾದ್ ಝರೀಫ್ ಅಮೆರಿಕದ ಟ್ರಂಪ್ ಆಡಳಿತ ಇರಾನ್ ನಾಗರಿಕ ಭಾವನೆಗಳ ಜತೆ ಚೆಲ್ನಾಟವಾಡುತ್ತಿದ್ದಾರೆ ನಾಗರಿಕ ಹಿತಾಸಕಿಗೆ ವಿರುದ್ದವಾಗಿ ಕೆಲವು ಹೇಳಿಕೆಗಳನ್ನು ನೀಡುತ್ತಿರುವುದು ಆತಂಕಕಾರಿ ಎಂದರು

ಇರಾನ್ ಯಾವುದೇ ಅಣ್ಣಸ್ತ ಹೊಂದುವ ಇರಾದೆ ಇಲ್ಲ ಎಂದು ಅವರು ಸ್ವಷ್ಷಪಡಿಸಿದ್ದಾರೆ

ಮತ್ತೊಂದು ಪಂದ್ದದಲ್ಲಿ ವಿಶ್ವದ ಎರಡನೇ ತ್ರೇಯಾಂಕಿತ ಸ್ಪೇನ್ನ ನಡಾಲ್ ವ್ಯೆ